ಸಕಾರಾತ್ಮಕ ಬೆಳವಣೆಗೆಗೆ ನಾಂದಿ ಕೇಂದ್ರ ಸಚಿವ ಪ್ರಕಾಶ್ ಜಾವಡೇಕರ್

ಜಾರಿ ಬರುವ ಮಾರ್ಚ್ ಅಂತ್ಯಕ್ಷೆ ದೇಶಾದ್ವಂತ ಅನುಷ್ಠಾನ ಕೇಂದ್ರ ಸರ್ಕಾರ ಘೋಷಣೆ

ಜಮ್ನು ಕಾಶ್ನೀರದ ಕುಪ್ನಾರ ಜಿಲ್ಲೆಯ ಗಡಿ ನಿಯಂತ್ರಣ ರೇಬೆಯ ಮುಂಚೂಣಿ ನೆಲೆಗಳಿಗೆ ರಕ್ಷಣಾ ಸಚಿವ ರಾಜನಾಥ್ ಒಂಗ್ ಭೇಟಿ ನೀಡಿ ಯೋಧರೊಂದಿಗೆ ಸಂವಾದ ನಡೆಸಿದರು ದೇಶದ ಗಡಿ ಕಾಯುವ ಪ್ರತಿಯೊಂದು ಹಂತದಲ್ಲೂ ರಾಷ್ಷ ರಕ್ಷಣೆಗೆ ಕಟಿಬದ್ದವಾಗಿ ಕಾರ್ಯನಿರ್ವಹಿಸುವ ಯೋಧರ ಧ್ವೆರ್ಯ ಮತ್ತು ಸಾಹಸದಿಂದ ದೇಶ ಹಮ್ನೆಪಡುತ್ತದೆ ಎಂದು ರಾಜನಾಥ್ ಸಿಂಗ್ ಮೆಚ್ಚುಗೆ ವ್್ರಕ್ತಪಡಿಸಿದರು ಇದಕ್ಕೂ ಮುನ್ನ ರಾಜನಾಥ್ ಸಿಂಗ್ ಕಾಶ್ಮೀರದ ಪವಿತ್ರ ಅಮರನಾಥ ದೇವಾಲಯಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಸಲ್ಲಿಸಿದರು ದೇವಾಲಯದ ಪ್ರತಾಂತ ವಾತಾವರಣದಲ್ಲಿ ಸುಮಾರು ಒಂದು ಗಂಟೆ ಕಾಲ ಕಳೆದರು ರಕ್ಷಣಾ ಸಚಿವರೊಂದಿಗೆ ಸಶಸ್ತ ಪಡೆಗಳ ಮುಖ್ಯಸ್ತ ಬಿಪಿನ್ ರಾವತ್ ಭೂಸೇನೆ ಮುಖ್ಯಸ್ತ ಎಂ

ನರವಣೆ ಮತ್ತಿತರ ಅಧಿಕಾರಿಗಳು ಉಪಸ್ಟಿತರಿದ್ದರು ಪರ್ವತ ಶ್ರೇಣಿ ಪ್ರದೇಶದಲ್ಲಿರುವ ಪವಿತ್ರ ಅಮರನಾಥ ದೇವಾಲಯಕ್ಕೆ ಪ್ರತಿ ವರ್ಷ ಅಸಂಖ್ವಾತ ಭಕ್ತರು ಭೇಟ ನೀಡಿ ದರ್ಶನ ಪಡೆಯುತ್ತಾರೆ

ನಿನ್ನೆ ರಾಜನಾಥ್ ಸಿಂಗ್ ಅವರು ಲುಕುಂಗ್ ಮತ್ತು ಪಂಗಾಂಗ್ ಗಡಿ ಮುಂಚೂಣಿ ನೆಲೆಗಳಿಗೆ ಭೇಟ ನೀಡಿ ಭದ್ರತಾಪಡೆಗಳೊಂದಿಗೆ ಸಮಾಲೋಚನೆ ನಡೆಸಿದರು

ಈ ಸಾಧನೆ ಅತ್ಯಂತ ಸಕಾರಾತ್ತಕವಾಗಿದ್ದು ಇದೊಂದು ಮಹತ್ವದ ಬೆಳವಣಿಗೆ ಎಂದು ಜಾವಡೇಕರ್ ಬಣ್ಣಿಸಿದ್ದಾರೆ

ವಿವಿಧ ಹಂತಗಳಲ್ಲಿ ಈ ರಾಷ್ಟಗಳಲ್ಲಿ ಬಡತನ ಪ್ರಮಾಣ ಕಡಿಮೆಯಾಗಿದೆ ಎಂದು ವರದಿ ತಿಳಿಸಿದೆ

ರಾಷ್ಷೀಯ ಆಹಾರ ಭದ್ರತಾ ಕಾಯ್ದೆಯಡಿ ಈ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ ಕರ್ನಾಟಕ ಆಂಧ್ರಪ್ರದೇಶ ಮಹಾರಾಷ್ಟ

ಇದಲ್ಲದೆ ಕೇಂದ್ರಾಡಳತ ಪ್ರದೇಶ ಜಮ್ನು ಕಾಶ್ನೀರ ಮಣಿಪುರ ನಾಗಲ್ಲಾಂಡ್ ಉತ್ತರಖಂಡ್ ರಾಜ್ಞಗಳಲ್ಲಿ ಪ್ರಾಯೋಗಿಕವಾಗಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಮುಂದಿನ ಮಾರ್ಚ್ ವೇಳೆಗೆ ಎಲ್ಲಾ ರಾಜ್ಞಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೆ ತರುವ ಗುರಿ ಹೊಂದಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ ಈ ಯೋಜನೆಯಿಂದ ದೇಶದ ಯಾವುದೇ ಪಡಿತರ ಅಂಗಡಿಗಳಿಂದ ತನ್ನ ಪಾಲಿನ ಆಹಾರ ಧಾನ್ಯ ಪಡೆಯಲು ಪಡಿತರದಾರರಿಗೆ ಅನುಕೂಲವಾಗಲಿದೆ

ಸಹ ಬಾಳ್ವೆ ಮತ್ತು ಒಗ್ಗೂಡಿ ಕೆಲಸ ಮಾಡುವ ಭಾರತದ ಭವ್ಯ ಸಾಂಸ್ಟ್ರತಿಕ ಪರಂಪರೆಯನ್ನು ಮನುಕುಲಕ್ನಾಗಿ ಸಂರಕ್ಷಿಸುವ ಅಗತ್ಯವಿದೆ ಎಂದು ಉಪರಾಷ್ಷಪತಿ ಎಂ ವೆಂಕಯ್ಯ ನಾಯ್ಡು ಕರೆಕೊಟ್ಟಿದ್ದಾರೆ

ಶ್ರೀ ಜಯ ಚಾಮರಾಜ ಒಡೆಯರ್ ಅವರನ್ನು ಸಮರ್ಥ ಆಡಳಿತಗಾರ ಎಂದು ಬಣ್ಣಿಸಿದ ಉಪ ರಾಷ್ಟಪತಿಯವರು ಅವರು ಸ್ವಾತಂತ್ರ್ತ ಪೂರ್ವ ಭಾರತದಲ್ಲಿ ಬಲಿಷ್ಠ ಸ್ವಾವಲಂಬಿ ಮತ್ತು ಪ್ರಗತಿಪರ ರಾಜ್ಯವೊಂದನ್ನು ಕಟ್ಟದ್ದರು ಮಹಾರಾಜರು ಪ್ರಜಾಪ್ರಭುತ್ವವಾದಿ ಮತ್ತು ನೈಜ ಜನಪರ ಆಡಳಿತಗಾರರಾಗಿದ್ದರು ಯಾವಾಗಲೂ ತಮ್ಮ ಜನರೊಂದಿಗೆ ಸಂಪರ್ಕದಲ್ಲಿರಲು ಮತ್ತು ಜನಸಾಮಾನ್ನರ ಯೋಗಕ್ಷೇಮವನ್ನು ಖಚಿತಪಡಿಸಿಕೊಳ್ಳಲು ಅವರು ಬಯಸುತ್ತಿದ್ದರು ಮೈಸೂರು ರಾಜ್ಯದಲ್ಲಿ ಸಂವಿಧಾನ ಸಭೆಯನ್ನು ರಚಿಸಿದ್ದ ಅವರು ಕೆ

ರೆಡ್ಡಿ ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡುವ ಮೂಲಕ ಜವಾಬ್ದಾರಿಯುತ ಸರ್ಕಾರವನ್ನು ರಚಿಸಿದ್ದನ್ನು ಉಪರಾಷ್ಷಪತಿ ಅವರು ಸ್ಪರಿಸಿಕೊಂಡರು ಬಲಿಷ್ಠ ಪ್ರಜಾಪ್ರಭುತ್ವ ಭಾರತದ ಪರಿವರ್ತನೆಯ ಶ್ರೇಯ ಮಹಾರಾಜರಿಗೆ ಸಲ್ಲುತ್ತದೆ ಮತ್ತು ರಾಷ್ಟದ ಏಕತೆ ಮತ್ತು ಸಮಗ್ರತೆಗೆ ಅವರು ಹೆಚ್ಚನ ಕೊಡುಗೆ ನೀಡಿದ್ದಾರೆ ಒಡೆಯರ್ ಅವರು ಪ್ರಾಚೀನ ಮೌಲ್ಲಗಳು ಮತ್ತು ಆಧುನಿಕತೆಯ ಪರಿಪೂರ್ಣ ಸಮ್ಲಿಲನವಾಗಿದ್ದರು ಎಂದು ಹೇಳದರು ಸ್ವಾತಂತ್ರದ ನಂತರ ಭಾರತ ಒಕ್ಕೂಟಕ್ಕೆ ಸೇರಿದ ಮೊದಲ ಪ್ರಮುಖ ರಾಜ್ಯ ಮ್ಗೆಸೂರು ಎಂದು ಹೇಳಿದ ಉಪರಾಷ್ಷಪತಿ ಅವರು ಶ್ರೀ ಜಯ ಚಾಮರಾಜ ಒಡೆಯರ್ ಅವರು ಬುದ್ದಿಶಕ್ತಿ ಮತ್ತು ಔದಾರ್ಯದ ಗುಣಗಳನ್ನು ಹೊಂದಿದ್ದರು ಇದು ಅವರನ್ನು ರಾಷ್ಷದ ಅತ್ಯಂತ ಎತ್ತರದ ನಾಯಕರನ್ನಾಗಿ ಮತ್ತು ಅತ್ಯಂತ ಮೆಚ್ಚುಗೆ ಗಳಿಸಿದ ಆಡಳಿತಗಾರರನ್ನಾಗಿ ಮಾಡಿತ್ತು ಎಂದು ಹೇಳಿದರು ದೇಶದಲ್ಲಿ ಕೊರೊನಾ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆ ಆರೂವರೆ ಲಕ್ಷದ ಗಡಿ ದಾಟದೆ

ನಿಯೋಜಿತ ಕೋವಿಡ್ ಸಂರಕ್ಷಣಾ ಕೇಂದ್ರಗಳಲ್ಲಿ ಚಿಕಿತ್ತೆ ಪಡೆಯುತ್ತಿದ್ಲಾರೆ

ಸುಧಾಕರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ

ಕರ್ನಾಟಕದ ಮುಖ್ಡಮಂತ್ರಿ ಬಿ ಎಸ್ ಯಡಿಯೂರಪ್ಪ ಇಂದು ಬೆಂಗಳೂರಿನಲ್ಲಿ ಕೊರೊನಾ ಸಾಂಕ್ರಾಮಿಕ ನಿಯಂತ್ರಣ ಸಂಬಂಧ ಖಾಸಗಿ ವ್ಯೆದ್ಧಕೀಯ ಕಾಲೇಜುಗಳ ಮುಖ್ಯಸ್ಥರೊಂದಿಗೆ ಸಭೆ ನಡೆಸಿದರು

ಇಂದಿನ ಈ ತುರ್ತು ಸಂದರ್ಭದಲ್ಲಿ ಮಾನವೀಯತೆಯಿಂದ ಕೋವಿಡ್ ಚಿಕಿತ್ಸೆಗೆ ಸಹಕರಿಸಬೇಕು ಕೋವಿಡ್ ಇಲ್ಲದ ಇತರ ರೋಗಿಗಳಿಗೂ ಚಿಕಿತ್ಸೆ ನಿರಾಕರಿಸದೆ ರಾಜ್ಯದ ವೈದ್ಯಕೀಯ ವ್ಯವಸ್ಥೆಯಲ್ಲಿ ಸಮತೋಲನ ಇರುವಂತೆ ಎಚ್ವರ ವಹಿಸಬೇಕು ಬಾಸಗಿ ವೈದ್ಯಕೀಯ ಸಂಸ್ಟೆಗಳಿಗೆ ಮುಖ್ಯಮಂತ್ರಿ ಸಲಹೆ ಮಾಡಿದರು

ರಾಷ್ಟೀಯ ರೋಗ ನಿಯಂತ್ರಣ ಕೇಂದ್ರದ ನಿರ್ದೇಶಕ ಡಾ

ಸಿಂಗ್ ಮತ್ತು ನವದೆಹಲಿಯ ಏಮ್ಸ್ ನ ಡಿಷಧೀಯ ವಿಭಾಗದ ಪ್ರೋಫೆಸರ್ ನೀರಜ್ ನಿಶ್ವಲ್ ತಂಡದಲ್ಲಿದ್ದಾರೆ ಬಿಹಾರದಲ್ಲಿ ಪರಿಸ್ಥಿತಿ ಬಗ್ಗೆ ಕೇಂದ್ರ ನಿಗಾ ವಹಿಸಿದ್ದು